ಅಭಿಯಾನದಲ್ಲಿ ತಮ್ಮ ಸರ್ಕಾರ ತೊಡಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ನ್ಯಾಯಯುತ ಚುನಾವಣೆಗೆ ವ್ಯಾಪಕ ಬಿಗಿ ಭದ್ರತೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಉನ್ನತ ಪಥದತ್ತ ಸಾಗಿದೆ ಪ್ರಗತಿಯವೇಗ ಮತ್ತಷ್ಟು ಚುರುಕುಗೊಳ್ಳುವ ಆಶಯವಿದೆ ಅರುಣ್ ಜೇಟ್ನಿ

ವಜಾಗೊಳಿಸಿದ ದೊರೆ ಸಲ್ಮಾನ್ ತಮ್ಮ ನೇತೃತ್ಯದ ಸರ್ಕಾರ ಪುರಾತನ ನಾಗರಿಕತೆಯಿಂದ ಆಧುನಿಕ ಸಮಾಜದತ್ತ ಹಾಗೂ ಅನೌಪಚಾರಿಕ ಆರ್ಥಿಕತೆಯಿಂದ ಔಪಚಾರಿಕ ಹಣಕಾಸು ಪರಿಸ್ಡಿತಿಯತ್ತ ಭಾರತವನ್ನು ರೂಪಾಂತರಗೊಳಿಸುವ ಅಭಿಯಾನದಲ್ಲಿ ನಿರತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಎರಡನೇ ಭಾರತ ಕೊರಿಯಾ ವ್ಯಾಪಾರ ಶೃಂಗಸಭೆ ಉದ್ದೇಶಿಸಿ ಮಾತನಾದಿದ ಅವರು ದೇಶದಲ್ಲಿ ಸುಸ್ತಿರ ವ್ಯಾಪಾರ ಪರಿಸ್ತಿತಿಯನ್ನು ಸರ್ಕಾರ ನಿರ್ಮಾಣ ಮಾಡುತ್ತಿದೆ ನೀತಿ ನಿರ್ಧಾರಗಳಲ್ಲಿ ತೊಡಕುಗಳನ್ನು ನಿವಾರಣೆ ಮಾಡುತ್ತಿದೆ ಎಂದು ಹೇಳಿದರು ದೇಶದಲ್ಲಿ ನಿಯಂತ್ರಣಮುಕ್ತ ಹಾಗೂ ಪರವಾನಗಿ ಮುಕ್ತ ಅಭಿಯಾನಕ್ಕೆ ಆದ್ಯತೆ ನೀಡಲಾಗುತ್ತದೆ

ವಿದೇಶಿ ಹೂಡಿಕೆಗೆ ಭಾರತದಲ್ಲಿ ಮುಕ್ತ ಅವಕಾಶವಿದೆ ಇಡೀ ಜಗತ್ತಿನೊಂದಿಗೆ ವ್ಯಾಪಾರ ವಹಿವಾಣು ನಡೆಸುವ ಸಾಮರ್ಥ್ಯ ಹೊಂದಿದೆ ದ್ವೆನಂದಿನ ವಹಿವಾಟಿನಲ್ಲಿ ಸಕಾರಾತ್ಮಕತೆಗೆ ಸರ್ಕಾರ ಆದ್ಯತೆ ನೀಡಿದೆ ಸಂಶಯಗಳಿಗೆ ಒತ್ತು ನೀಡದೆ ನಂಬಿಕೆಯನ್ನು ವಿಸ್ತರಿಸಲು ಬಯಸುತ್ತದೆ

ಭಾರತ ಪ್ರಸ್ತುತ ಖರೀದಿಯಲ್ಲಿ ಜಗತಿನಲ್ಲಿಯೇ ಮೂರನೇ ಸ್ವಾನದಲ್ಲಿದ್ದು ಶೀಘ್ರದಲ್ಲೇ ಜಿಡಿಪಿ ಬೆಳವಣಿಗೆಯಲ್ಲಿ ಐದನೇ ಸ್ಥಾನಕ್ಕೆ ಏರಲಿದೆ ತ್ವರಿತ ಬೆಳವಣಿಗೆ ಕಾಣುತ್ತಿರುವ ರಾಷ್ಟ್ದಲ್ಲಿ ಅತಿ ಹೆಚ್ಚು ನವೋದ್ಯಮಗಳು ಪರಿಸರಸ್ತೇಹಿ ವ್ಯವಸ್ತೆಯಿದೆ ಕೆಲವೇ ರಾಷ್ವಗಳಲ್ಲಿ ಪ್ರಜಾಪ್ರಭುತ್ವ ಭೌಗೋಳಿಕ ಪರಿಸ್ತಿತಿ ಹಾಗೂ ಬೇದಿಕೆ ಒಟ್ಟೊಟ್ಟಿಗೆ ಸಾಗುತ್ತದೆ ಆದರೆ ಭಾರತದಲ್ಲಿ ಮೂರು ವ್ಯವಸ್ಥೆ ಅತ್ಯುತ್ತಮವಾಗಿದೆ ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಷರು ಭಾರತ ಮತ್ತು ಕೊರಿಯಾ ರಾಷ್ಟಗಳ ನಡುವೆ ಮಾಹಿತಿ ತಂತ್ರಜ್ಞಾನ ಕೈಗಾರಿಕಾ ಬೆಳವಣಿಗೆಯಾಗುವ ಅಗತ್ಯವಿದೆ ಇಂಧನ ಸ್ಮಾರ್ಟ್ಸಿಟಿ ಬಂದರು ಮತ್ತು ರೈಲ್ವೆ ವಲಯದಲ್ಲಿ ಸಹಕಾರ ಮತ್ತಷ್ಟು ವಿಸ್ತಾರವಾಗುವ ಅಗತ್ಯವಿದೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಕೊರಿಯಾ ಪ್ಲಸ್ ಉಪಕ್ರಮದ ಅಂಗವಾಗಿ ನೂರು ಕಂಪನಿಗಳು ದೇಶದಲ್ಲಿ ತಲೆಎತ್ತಿದೆ ಇದನ್ನು ನೋಡಿದರೆ ಕೊರಿಯಾ ಜನತೆ ಕಂಪನಿಗಳು ಹಾಗೂ ಹೂಡಿಕೆಯನ್ನು ಸ್ವಾಗತಿಸುವ ಭಾರತದ ಬದ್ದತೆ ಅರ್ಥವಾಗುತ್ತದೆ ಎಂದು ಹೇಳಿದರು

ಈ ಸಮಾವೇಶದಲ್ಲಿ ಹಿರಿಯ ಬಿ ಜೆ ಪಿ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಮೇಘಾಲಯ ಮತ್ತು ನಾಗಾಲ್ಯಾಂಡ್ ವಿಧಾನಸಭೆ ಚುನಾವಣೆಗೆ ಮತದಾನ ಪ್ರಗತಿಯಲ್ಲಿದೆ

ಕೆಲವೆಡೆ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಬದಲಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಅಳವಡಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ

ಉತ್ತರ ನಾಗಾಲ್ಯಾಂಡ್ನ ಅಂಗಾಮಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ನ್ಯಾಷನಲಿಸ್ಟ್ ಡೆಮಕ್ರೆಟಿಕ್ ಪ್ರೊಗ್ರೆಸಿವ್ ಪಕ್ಷದ ಮುಖ್ಯಸ್ದ ನೆಪ್ಯೂ ರಿಯೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎರಡೂ ರಾಜ್ಯಗಳಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಎಲ್ಲ ರೀತಿಯ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ಮೇಘಾಲಯ ಮುಖ್ಯ ಚುನಾವಣಾಧಿಕಾರಿ ಎಫ್

ಖಾರ್ಕೊಂಗರ್ ತಿಳಿಸಿದ್ದಾರೆ ನಾಗಾಲ್ಯಾಂಡ್ ಮೇಘಾಲಯ ಹಾಗೂ ತ್ರಿಪುರ ರಾಜ್ಯಗಳ ಫಲಿತಾಂಶ ಶನಿವಾರದಂದು ಪ್ರಕಟವಾಗಲಿದೆ ಭಾರತ ಕಳೆದ ಕೆಲವು ವರ್ಷಗಳಿಂದ ಆರ್ಥಿಕ ವಿಕಾಸದ ಏರುಗತಿಯಲ್ಲಿದೆ ಪ್ರಗತಿಯವೇಗ ಇನ್ನಷ್ಟು ಚರುಕಾಗಿಸುವ ಆಶಯ ಹೊಂದಿದೆ ಎಂದು ವಿತ್ತ ಸಚಿವ ಅರುಣ್ ಜೇಟ್ತಿ ತಿಳಿಸಿದ್ದಾರೆ ಏಶಿಯನ್ ಮೂಲಸೌಕರ್ಯ ಬಂಡವಾಳ ಬ್ಯಾಂಕ್ ಎಐಐಟಿಬಿಯ ಮೂರನೇ ವಾರ್ಷಿಕ ಸಮಾವೇಶದ ಲಾಂಛನ ಬಿಡುಗಡೆ ಮಾದಿ ಅವರು ನವದೆಹಲಿಯಲ್ಲಿಂದು ಮಾತನಾಡುತ್ತಿದ್ದರು ಮೂಲಸೌಕರ್ಯ ಕೇಂದ್ರ ಸರ್ಕಾರ ಅತಿ ಹೆಚ್ಚಿನ ಆದ್ಯತೆ ನೀಡಿದೆ ಅದರಲ್ಲೂ ಗ್ರಾಮೀಣ ವಿಕಾಸಕ್ಕೆ ಮೂಲಸೌಕರ್ಯದ ಅಭಿವೃದ್ದಿಗೆ ವಿಶೇಷ ಗಮನ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಹೆದ್ದಾರಿಗಳು ವಿಮಾನ ನಿಲ್ದಾಣಗಳು ಬಂದರು ವಿದ್ಯುತ್ ಉತ್ವಾದನೆ ರೈಲ್ವೆ ಮೂಲಸೌಕರ್ಯ ನಿರ್ಮಾಣದಲ್ಲಿ ಪರಿಣಾಮಕಾರಿ ಪ್ರಗತಿ ಆಗಿದೆ ಗ್ರಾಮೀಣ ಗೃಹ ನಿರ್ಮಾಣ ಸ್ವಚ್ಚತೆ ಮತ್ತು ವಿದ್ಯುದೀಕರಣವೂ ಚುರುಕಾಗಿ ನಡೆದಿದೆ ಎಂದು ಅರ್ಥ ಸಚಿವ ಅರುಣ್ ಜೇಟ್ತಿ ನುಡಿದರು

ಜಮ್ಮು ಕಾಶ್ಮೀರದ ರಾಜೌರಿ ಜಿಲ್ಲೆಯಲ್ಲಿ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸಿದ್ದು ಇಂದು ಬೆಳಗ್ಗೆ ನಿಯಂತ್ರಣ ರೇಖೆಯ ಬಳಿ ಗುಂಡಿನ ದಾಳಿ ನಡೆಸಿದೆ

ಇದುವರೆಗೂ ಭಾರತೀಯ ಸೇನೆಯಲ್ಲಿ ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಎನ್ನುವ ಕಾರ್ಯಕ್ರಮದಿ ಪ್ರಿಪೇಯ್ಡ್ ವಾಲೆಟ್ ಗ್ರಾಹಕರು ತಮ್ಮ ದಾಖಲೆಗಳನ್ನು ಸಲ್ಲಿಸಲು ನೀಡಲಾಗಿರುವ ಅಂತಿಮ ಗಡುವನ್ನು ಯಾವುದೇ ಕಾರಣಕ್ಕೂ ವಿಸ್ತರಿಸಲಾಗುವುದಿಲ್ಲ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಡ್ನಪಡಿಸಿದೆ ನೋ ಯುವರ್ ಕಸ್ವಮರ್ ನಿಯಮದದಿ ಗ್ರಾಹಕರು ನಾಳೆಯ ಒಳಗೆ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಆ ನಂತರ ಅಂತಿಮ ಗಡುವನ್ನು ವಿಸ್ತರಿಸಲಾಗುವುದಿಲ್ಲ ಎಂದು ಮುಂಬೈನಲ್ಲಿ ಆರ್ಬಿಐ ಡೆಪ್ಯುಟಿ ಗವರ್ನರ್ ಬಿ

ಕನುಂಗೊ ತಿಳಿಸಿದ್ದಾರೆ ಈ ಕುರಿತು ಸೂಕ್ತ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಈಗಾಗಲೇ ವಾಲೆಟ್ಗಳಲ್ಲಿ ಬ್ಯಾಲೆನ್ಸ್ ಇರುವವರು ಅಥವಾ ಪ್ರಿಪೇಯ್ಡ್ ಪೇಮೆಂಟ್ ಇನ್ಸ್ತುಮೆಂಟ್ಪ್ ಪಿಪಿಐಗಳನ್ನು ಹೊಂದಿರುವವರು ದಾಖಲೆಗಳನ್ನು ಸಲ್ಲಿಸಬೇಕಾದ ಅಗತ್ಯವಿಲ್ಲ ಎಂದು ಅವರು ಸ್ವಷ್ವಪಡಿಸಿದ್ದಾರೆ ಸೂಕ್ತ ಭದ್ರತೆ ಹಾಗೂ ಪಾರದರ್ಶಕತೆ ರೂಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಗ್ರಾಹಕರು ತಮ್ಮ ಹಣವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವುದಿಲ್ಲ ಎಂದು ಕನುಂಗೊ ತಿಳಿಸಿದ್ದಾರೆ

ಜೋರ್ಡಾನ್ ದೊರೆ ಅಬ್ಲುಲ್ಡಾ ಬಿನ್ ಅಲ್ ಹುಸೇನ್ ಅವರು ಭಾರತದ ಮೂರು ದಿನಗಳ ಅಧಿಕ್ವತ ಪ್ರವಾಸ ಕೈಗೊಳ್ಳುತ್ತಿದ್ದು ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ ಉನ್ನತ ಮಟ್ವದ ನಿಯೋಗದೊಂದಿಗೆ ಜೋರ್ಡಾನ್ ದೊರೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಭಾರತ ಮತ್ತು ಜೋರ್ಡಾನ್ ಪರಸ್ವರ ಹಿತಾಸಕ್ತಿ ಹಾಗೂ ದ್ವಿಪಕ್ಷೀಯ ಸಹಕಾರ ಸಂಬಂಧವೃದ್ದಿ ಕುರಿತು ಸಮಾಲೋಚನೆ ನಡೆಯಲಿದೆ ರಾಷ್ಟ್ಮಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಜೋರ್ಡಾನ್ ದೊರೆ ಅಬ್ದುಲ್ಲಾ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲಿದ್ದಾರೆ ಜೋರ್ಡಾನ್ ದೊರೆ ಅಬ್ದುಲ್ಲಾ ಅವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಾಳೆ ವಿಶೇಷ ಔತಣ ಕೂಟ ಏರ್ಪದಿಸಿದ್ದಾರೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ವಿದೇಶಂಗ ವ್ಯವಹಾರ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೂ ಅಬ್ದುಲ್ಲಾ ನೇತೃತ್ವದ ನಿಯೋಗ ಮಾತುಕತೆ ನಡೆಸಲಿದೆ ಜೋರ್ಡಾನ್ ದೊರೆ ಅಬ್ದುಲ್ಡಾ ಅವರು ನಾಳಿ ದೆಹಲಿಯಲ್ಲಿರುವ ಐಐಟಿಗೆ ಭೇಟಿ ನೀಡಲಿದ್ದಾರೆ ನಂತರ ಭಾರತ ಜೋರ್ಡಾನ್ ಉದ್ಯಮ ಒಕ್ಕೂಟದ ಸಮಾವೇಶದಲ್ಲಿ ಅಬ್ದುಲ್ಲಾ ಭಾಷಣ ಮಾಡಲಿದ್ದಾರೆ ತಮ್ಮ ಪ್ರವಾಸದ ವೇಳೆ ಭಾರತದ ಜತೆ ಅಬ್ದುಲ್ಲಾ ಅವರು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ತಡೆರಹಿತ ವಿದ್ಯುತ್ ಪೂರೈಕೆ ಮಾಡಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಖಾತೆ ಸಚಿವ ಆರ್

ಸಿಂಗ್ ತಿಳಿಸಿದ್ದಾರೆ

ಉಳಿದ ಎಲ್ಲ ಗ್ರಾಮಗಳಿಗೂ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಎಂದರು

ಲೋಡ್ ಶೆಡ್ಡಿಂಗ್ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಆರ್

ಸೌದಿ ಅರೆಬಿಯಾದ ದೊರೆ ಸಲ್ಮಾನ್ ಅವರು ತನ್ನ ಸೇನಾಪಡೆಯ ಮುಖ್ಯಸ್ದರೂ ಸೇರಿ ಕೆಲವು ಹಿರಿಯ ಕಮಾಂಡರ್ಗಳನ್ನು ವಜಾಗೊಳಿಸಿದ್ದಾರೆ ಜನರಲ್ ಅಬ್ದುಲ್ ರೆಹಮಾನ್ ಬಿಲ್ ಸಾಲೆ ಅಲ್ ಬುನ್ಯಾನ್ ಅವರನ್ನು ವಜಾಗೊಳಿಸಿ ಫೈಯದ್ ಅಲ್ ರುವಾಲ್ ಅವರನ್ನು ಸೇನಾ ಮುಖ್ಯಸ್ದರನ್ನಾಗಿ ನೇಮಿಸಲಾಗಿದೆ ಎಂದು ಸರ್ಕಾರಿ ಸ್ವಾಮ್ಯದ ಸೌದಿ ಪ್ರೆಸ್ ಏಜೆನ್ಟಿ ಸುದ್ದಿ ಸಂಸ್ಡೆ ವರದಿ ಮಾಡಿದೆ